ಇಂದು ಸಂವಿಧಾನಶಿಲ್ಪಿ ಭಾರತ ರತ್ನ ಡಾ ಬಿ ಆರ್

ದೇಶಾದ್ಯಂತ ಕೊರೊನಾ ಸೋಂಕು ಪ್ರಕರಣಗಳು ಹೆಚ್ಚುತ್ತಿದ್ದು ಸೋಂಕು ಇನ್ನಷ್ಟು ಹರಡುವುದನ್ನು ತಡೆಯಲು ಜನರಲ್ಲಿ ಜಾಗೃತಿ ಮೂಡಿಸಲು ಕೇಂದ್ರ ಸರ್ಕಾರ ಪಲವು ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಸೋಂಕು ಹರಡುವ ಪ್ರಮಾಣ ದಿಢೀರ್ ಏರಿಕೆಯಾಗಲು ಕಾರಣ ತಿಳಿದು ಅದರ ಪರಿಹಾರ ಸಂಬಂಧ ಇಂದು ರಾಜ್ಯಪಾಲರೊಂದಿಗೆ ಸಭೆ ಕರೆಯಲಾಗಿದೆ ಕಳೆದ ವಾರ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಕೋವಿಡ್ ಸ್ಥಿತಿಗತಿ ಸಂಬಂಧ ಮಾತುಕತೆ ನಡೆಸಿದ್ದರು ಸೂಕ್ಷ್ಣ ಸೋಂಕು ವಲಯ ಗುರುತಿಸಿ ಸೋಂಕು ಹರಡುವುದನ್ನು ತಡೆಗಟ್ಟುವ ಅಗತ್ತದ ಬಗ್ಗೆ ಪ್ರಧಾನಿ ಈ ಸಭೆಯಲ್ಲಿ ಪ್ರತಿಪಾದಿಸಿದ್ದರು ಕಳೆದ ವರ್ಷದ ಮಾರ್ಚ್ ತಿಂಗಳಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳತ ಪ್ರದೇಶಗಳ ರಾಜ್ಯಪಾಲರು ಮತ್ತು ಲೆಫ್ಟಿನೆಂಟ್ ಗವರ್ನರ್ ಗಳೊಂದಿಗೆ ಸಭೆ ನಡೆಸಿದ್ದರು

ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಆರೋಗ್ಲ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಅಗತ್ಲಕ್ಷೆ ತಕ್ಕಂತೆ ಲಸಿಕೆ ಪೂರೈಕೆಯಾದರೆ ಎಲ್ಲೆಡೆಯೂ ಲಸಿಕೆ ಲಭ್ಞವಾಗಿ ವ್ಯರ್ಥವಾಗುವುದು ತಪ್ಪಲಿದೆ ಎಂದರು ಹೀಗಾಗಿ ರಾಜ್ವಗಳು ಜಿಲ್ಲಾವಾರು ಅಗತ್ಯಕ್ಷೆ ತಕ್ಕಂತೆ ಲಸಿಕೆ ಹಂಚಿಕೆ ಮಾಡುವಂತೆ ಹೇಳಿದರು

ಈ ಮಧ್ಯೆ ಜನರು ಲಸಿಕೆ ಪಡೆಯುವುದನ್ನು ಉತ್ತೇಜಿಸಲು ಪ್ರಧಾನಮಂತ್ರಿ ಕರೆ ನೀಡಿದ್ದ ಟಿಕಾ ಉತ್ಸವದ ಕೊನೆ ದಿನ ಇಂದು ಪ್ರಧಾನಿ ಕರೆಗೆ ಅಭೂತಪೂರ್ವ ಪ್ರತ್ರಿಯೆ ದೊರೆತಿದೆ ವಿದೇಶಿ ಲಸಿಕೆಗಳ ತುರ್ತು ಬಳಕೆ ಬಗೆಗೂ ಕೇಂದ್ರ ಸರ್ಕಾರ ಗಮನಹರಿಸಿದೆ ಈ ಲಸಿಕೆಗಳಿಗೆ ಅನುಮೋದನೆ ಶೀಘವಾಗಿ ದೊರೆತರೆ ದೇಶದಲ್ಲೂ ಲಸಿಕೆ ನೀಡುವಿಕೆ ಕಾರ್ಯಕ್ತೆ ಇನ್ನಷ್ಟು ಉತ್ತೇಜನ ಸಿಗಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಸಚಿವಾಲಯ ತಿಳಿಸಿದೆ

ದೇತಾದ್ಲಂತ ಬಾಬಾ ಸಾಹೇಬ್ ಡಾ ಭೀಮ್ ರಾಮ್ ರಾಮ್ಜೀ ಅಂಬೇಡ್ತರ್ ಅವರನ್ನು ಸ್ಕರಿಸಲಾಗುತ್ತಿದೆ ಡಾ ಅಂಬೇಡ್ತರ್ ಅವರ ಜೀವನ ಆದರ್ಶಪ್ರಾಯ ಪಲವು ವಿಪರೀತಗಳ ನಡುವೆ ವಿಶೇಷ ಮಾರ್ಗದಲ್ಲಿನ ಅವರ ಸಾಧನೆ ಅನನ್ನ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ತಮ್ನ ಟ್ವೀಟ್ ಸಂದೇಶದಲ್ಲಿ ಸ್ನರಿಸಿದ್ದಾರೆ

ಇದೇ ವೇಳೆ ಅಂಬೇಢರ್ ಬದುಕು ಸಾಧನೆ ಕುರಿತ ನಾಲ್ಲು ಕೃತಿಗಳನ್ನೂ ಪ್ರಧಾನಿ ಲೋಕಾರ್ಪಣೆ ಮಾಡಲಿದ್ದಾರೆ ಸಾಮಾಜಿಕ ಕ್ರಾಂತಿಕಾರ ಅರ್ಥತಾಸ್ತಜ್ಞಾಗಿದ್ದ ಭಾರತೀಯ ಸಂವಿಧಾನದ ಪಿತಾಮಹ ಎಂದೇ ಬ್ಲಾತರಾದ ಡಾ ಬಿ

ಅಂಬೇಡ್ತರ್ ದಮನಿತರ ಏಳಿಗೆಗೆ ತಮ್ನ ಜೀವನ ಮುಡಿಪಾಗಿಟ್ಲದ್ದರು ಜಾತಿ ಮತ ಭೇದ ತೊಡೆದು ಹಾಕಲು ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ದಿಗೆ ಪಣತೊಟ್ಟದ್ದರು

ಆರನೇ ಆವೃತ್ತಿಯ ರೈಸಿನಾ ಸಂವಾದವನ್ನು ವರ್ಚುಯಲ್ ಮಾಧ್ಯಮದ ಮೂಲಕ ನಿನ್ನೆ ಉದ್ಘಾಟಿಸಿ ಮಾತನಾಡಿದ ಅವರು ವಿಶ್ವದ ರೂಪ ಬದಲಿಸಲು ಮತ್ತು ಬದಲಾದ ಚಿಂತನೆ ಹೊಂದಲು ಕೋವಿಡ್ ಬಿಕ್ಕಟ್ಟು ಅವಕಾಶ ನೀಡಿದೆ ಎಂದರು ಇಂದಿನ ಸಮಸ್ಥೆಗಳು ಮತ್ತು ನಾಳೆಯ ಸವಾಲುಗಳನ್ನು ಎದುರಿಸಬಲ್ಲ ವ್ಯವಸ್ಥೆ ರೂಪಿಸುವ ಅಗತ್ಯವಿದೆ ಎಂದು ಪ್ರಧಾನಿ ಪ್ರತಿಪಾದಿಸಿದರು

ಮತ್ತೊಂದು ಭೂಮಿ ಇಲ್ಲ ಎಂಬುದನ್ನು ಮರೆಯದೇ ಭೂಮಿಯನ್ನು ರಕ್ಷಿಸಲು ತುರ್ತು ಕ್ರಮಕೈಗೊಳ್ಳಬೇಕಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿವರಿಸಿದರು ಭಾರತದ ನೆರವಿಲ್ಲದೇ ಆಫಿಕಾ ಗೆ ಲಸಿಕೆ ಲಭ್ಯವಾಗುತ್ತಿರಲಿಲ್ಲ ಎಂದು ರುವಾಂಡಾ ಅಧ್ಯಕ್ಷ ಪೌಲ್ ಕಗಾಮೆ ಹೇಳಿದ್ದಾರೆ ಕೊರೊನಾ ಸೋಂಕು ಪ್ರಕರಣಗಳು ಹೆಚ್ಚುತ್ತಿದ್ದು ದೇಶವ್ಯಾಪಿ ಲಾಕ್ಡೌನ್ ಮಾಡುವ ಮೂಲಕ ಆರ್ಥಿಕ ಪ್ರಗತಿಯನ್ನು ಮೊಟಕು ಮಾಡುವ ಯಾವುದೇ ಚಿಂತನೆ ಸರ್ಕಾರದ ಮುಂದಿಲ್ಲ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ವಿಶ್ವ ಬ್ಯಾಂಕ್ ಸಮೂಹದ ಮುಖ್ಯಸ್ಥ ಡೇವಿಡ್ ಮಲ್ಪಾಸ್ ಅವರೊಂದಿಗೆ ವರ್ಚುಯಲ್ ಮಾಧ್ಯಮದ ಮೂಲಕ ಮಾತುಕತೆ ನಡೆಸಿದ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಈ ವಿಷಯ ಸ್ಪಷ್ಟಪಡಿಸಿದ್ದಾರೆ ಪರೀಕ್ಷೆ ಪತ್ತೆ ಚಿಕಿತ್ಸೆ ಲಸಿಕೆ ಮತ್ತು ಸೋಂಕು ಹರಡದಂತೆ ಜಾಗೃತರಾಗಿರುವ ನಡವಳಿಕೆ ಮೂಲಕ ಹೇಗೆ ದೇಶದಲ್ಲಿ ಸೋಂಕು ನಿಗ್ರಹಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವರು ಸಭೆಯಲ್ಲಿ ವಿವರಿಸಿದರು ಇದೇ ವೇಳೆ ಎಲ್ಲವನ್ನೂ ಒಳಗೊಂಡ ಬೆಳವಣಿಗೆ ಉತ್ತೇಜನಕ್ಕೆ ಎಲ್ಇಡಿ ಬಲ್ಬ್ ವಿತರಣೆ ರಾಷ್ಟೀಯ ಜೈವಿಕ ಇಂಧನ ನೀತಿ ಮೊದಲಾದ ಕ್ರಮಗಳನ್ನು ಕೈಗೊಂಡಿರುವುದಾಗಿ ವಿವರಿಸಿದರು ಕೋವಿಡ್ ಲಸಿಕೆ ಆರ್ಥಿಕ ಜೇತರಿಕೆ ವಿಶ್ವ ಬ್ಯಾಂಕ್ ನೆರವು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಡೇವಿಡ್ ಮತ್ತು ನಿರ್ಮಲಾ ಸೀತಾರಾಮನ್ ಚರ್ಚೆ ನಡೆಸಿದರು